ಜಲಸಂರಕ್ಷಣೆಗೆ ಆಂದೋಲನ ಪ್ರಾರಂಭಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಸಮಗ್ರ ಆರೋಗ್ಯ ಆರೈಕೆ ಬಗೆಗಿನ ಕಾಳಜಿ ಯೋಗದ ಬ್ಯಾತಿಯನ್ನು ಹೆಚ್ಚಿಸಿದೆ ಆಕಾಶವಾಣಿಯ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ಪ್ರತಿಪಾದನೆ

ಪವಾಮಾನ ಬದಲಾವಣೆ ಸಮಸ್ಲೆಯಿಂದ ಭೂಮಂಡಲ ಶ್ರತಿವಾರ ವಿನಾಶದತ್ತ ಸಾಗುತ್ತಿದ್ದು

ಆಕಾಶವಾಣಿಯ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಲ ಜಾಗ್ವತಿ ಕಾರ್ಯಕ್ರಮ ಕೇವಲ ನೀರಿನ ಸಮಸ್ಥೆಗಳನ್ನು ಬಗೆಹರಿಸುವತ್ತ ಮಾತ್ರ ಗಮನ ನೀಡದೆ ಜಲ ಸಂರಕ್ಷಣೆಗೂ ಆದ್ಲತೆ ನೀಡಬೇಕಿದೆ ಎಂದರು ಎರಡನೇ ಅವಧಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲನೇ ಮನದ ಮಾತು ಕಾರ್ಯಕ್ರಮವಾಗಿದೆ ಜಲಸಂರಕ್ಷಣೆಗಾಗಿ ಸಮಾಜ ಒಗ್ಗೂಡಿ ತ್ರಮಿಸಬೇಕು ಜನರು ಹಾಗೂ ಸಾಮಾಜಿಕ ಮತ್ತು ಸಾಂಸ್ತ್ರತಿಕ ಸಂಸ್ಟೆಗಳು ತಮ್ದೇ ಆದ ರೀತಿಯಲ್ಲಿ ಈ ಅಭಿಯಾನವನ್ನು ಕೈಗೊಳ್ಳಬೇಕೆಂದರು ನೀರಿನ ಸಂರಕ್ಷಣೆಗಾಗಿ ಇರುವ ಪಾರಂಪರಿಕ ಪದ್ದತಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಂತೆ ಅವರು ಕರೆ ನೀಡಿದರು

ನೀರಿನ ಸಂರಕ್ಷಣೆಗೆ ಕೊಡುಗೆ ನೀಡಿರುವ ಜನರ ಮಾಹಿತಿಯನ್ನು ಪಂಚಿಕೊಳ್ಳುವಂತೆ ಹೇಳಿದರು

ನೀರಿನ ಸಂರಕ್ಷಣೆಗೆ ದೇಶದ ಎವಿಧ ಭಾಗಗಳಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ನೀರಿನ ಬಿಕ್ಕಟ್ಟನ್ನು ಎದುರಿಸಲು ದೇತಾದ್ದಂತ ಒಂದೇ ಸೂತ್ರವನ್ನು ಅಳವಡಿಸಲು ಸಾಧ್ಯವಿಲ್ಲ ಎಂದರು ಪ್ರತಿವರ್ಷ ದೇತದ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಥೆ ಉಂಟಾಗುತ್ತದೆ

ನೀರಿನ ಮಹತ್ವವನ್ನು ಒತ್ತಿ ಹೇಳದ ಅವರು ಇದಕ್ಕಾಗಿ ದೇಶದಲ್ಲಿ ಜಲಶಕ್ತಿ ಸಚಿವಾಲಯ ನಿರ್ಮಿಸಲಾಗಿದೆ ನೀರಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ಕುರಿತು ಶೀಘಗತಿಯಲ್ಲಿ ನಿರ್ಣಯ ಕ್ಲೆಗೊಳ್ಳುವುದು ಸಚಿವಾಲಯದ ಮುಖ್ಯ ಉದ್ಲೇಶವಾಗಿದೆ ಎಂದರು ಮಳೆ ನೀರು ಸಂಗ್ರಹಣೆ ಪ್ರತಿಯೊಬ್ಲರ ಆದ್ಲತೆಯಾಗಬೇಕು ಒಂದೊಂದು ಹನಿ ನೀರನ್ನು ಸಂರಕ್ಷಿಸಲು ಗ್ರಾಮ ಸಭೆಗಳನ್ನು ಆಯೋಜಿಸಿ ಗ್ರಾಮಸ್ಹರೊಂದಿಗೆ ಚರ್ಚೆ ನಡೆಸಬೇಕು ಎಂದರು ಅಂತಾರಾಷ್ಷೀಯ ಯೋಗ ದಿನಾಚರಣೆಯನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಗ್ರ ಆರೋಗ್ಯ ಆರೈಕೆ ಬಗೆಗಿನ ಕಾಳಜಿ ಯೋಗದ ಬ್ಯಾತಿಯನ್ನು ಮತ್ತಪ್ಪು ಹೆಚ್ಚಿಸಿದೆ ಎಂದರು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಯೋಗ ಕೊಡುಗೆ ನೀಡುತ್ತಿದೆ ಯೋಗವನ್ನು ಪ್ರಚಾರಪಡಿಸುವುದು ಸಮಾಜ ಸೇವೆಗೆ ಅತಿ ದೊಡ್ಡ ಉದಾಹರಣೆ ಎಂದರು ಜಪಾನ್ ಇಟಲಿ ಮತ್ತು ಇತರೆ ಅನೇಕ ದೇಶಗಳಲ್ಲಿ ಯೋಗ ತರಗತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸಿದ ಪ್ರಧಾನಿ ಸಮಾಜದ ಉತ್ತಮ ನಿರ್ವಹಣೆಗೆ ಸಂವಿಧಾನ ಅತ್ಯಗತ್ಯ ಎಂದರು ಕಾನೂನು ಮತ್ತು ನಿಯಮಗಳಿಗೆ ಮೀರಿ ಪ್ರಜಾಪ್ರಭುತ್ವ ಭಾರತದ ಸಂಸ್ಟತಿಯ ಅವಿಭಾಜ್ಯ ಅಂಗವಾಗಿದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಪ್ರತಿಯೊಬ್ಬರಿಗೂ ಅರ್ಥವಾಯಿತು ಎಂದರು

ಸಮಾರಂಭಗಳಲ್ಲಿ ಹೂಗುಚ್ಚಗಳ ಬದಲು ಪುಸ್ತಕಗಳನ್ನು ನೀಡುವ ಸಲಹೆ ನೀಡಿದ ಪ್ರಧಾನಿ ಹಿಂದಿ ಲೇಖಕ ಪ್ರೇಮ್ಚಂದ್ ಅವರ ಕಥೆಗಳನ್ನು ಉಲ್ಲೇಖಿಸಿ ಅವುಗಳು ಸಾರುವ ಸಂದೇಶ ಇಂದಿಗೂ ಪ್ರಸ್ತುತ ಎಂದರು ಕೇರಳದ ಇಡುಕ್ಕೆ ದಟ್ಟ ಅರಣ್ಯದಲ್ಲಿರುವ ಅಕ್ಷರ ಗ್ರಂಥಾಲಯದ ಬಗ್ಗೆ ಶ್ರಧಾನಿ ವಿವರ ನೀಡಿದರು ಇತ್ತೀಚೆಗೆ ಜನರೊಂದಿಗೆ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ತಮ್ಮ ಚಿಂತನೆಗಳನ್ನು ಪಂಚಿಕೊಳ್ಳಲು ಸಾಧ್ಯವಾಗದ್ದನ್ನು ಸ್ಕರಿಸಿದರು ಮತ್ತೆ ಕಾರ್ಯಕ್ರಮ ಆರಂಭವಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಮಂತ್ರಿ ಕುಟುಂಬದಂತಪ ವಾತಾವರಣದಲ್ಲಿ ಸರಳ ಪ್ರತಿಕ್ರಿಯೆಗಳು ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಮನ್ ಕಿ ಬಾತ್ ಕಾರ್ಯಕ್ರಮ ಜಗತ್ತಿನಲ್ಲೇ ಅತ್ಯಂತ ವಿನೂತನವಾಗಿದ್ದು ಯಾವುದೇ ಪ್ರಧಾನಿ ಜನರೊಂದಿಗೆ ನೇರ ಸಂವಾದ ನಡೆಸುವ ಇಂತಪ ಕಾರ್ಯಕ್ರಮ ಮತ್ತೊಂದಿಲ್ಲ ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಪುಣೆಯ ಆನಂದ್ ಸಾಗರ್ ಸೊಸೈಟಿ ನಿವಾಸಿಗಳೊಂದಿಗೆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಿದ ನಂತರ ಮಾತನಾಡಿದ ಅವರು ಸ್ವಚ್ಚ ಭಾರತ್ ಅಭಿಯಾನದ ಮಾದರಿಯಲ್ಲಿ ಜಲ ಸಂರಕ್ಷಣೆಗೆ ಆಂದೋಲನ ಕೈಗೊಳ್ಳುವಂತೆ ಪ್ರಧಾನಮಂತ್ರಿ ಅವರು ಮಾಡಿರುವ ಮನವಿಗೆ ಜನರಿಂದ ಸಕಾರಾತ್ಮಕ ಸ್ವಂದನೆ ದೊರೆಯಲಿದೆ ಎಂಬ ವಿಶ್ವಾಸ ವ್ವಕ್ತಪಡಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನ ಯಾವುದೇ ಸಂಚಿಕೆಯಲ್ಲೂ ರಾಜಕೀಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ ಎಂದು ಬಿಜೆಪಿ ರಾಷ್ಟೀಯ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಹೇಳಿದ್ದಾರೆ ದೆಹಲಿಯಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮ್ಮ ಮನ್ ಕಿ ಬಾತ್ನಲ್ಲಿ ನರೇಂದ್ರ ಮೋದಿ ಅವರು ಭೇಟಿ ಬಚಾವೋ ಭೇಟಿ ಪಢಾವೋ ಶುಚಿತ್ವ ಯೋಗ ಆರೋಗ್ಯ ವಾಯುಮಾಲಿನ್ಯ ಜಲಸಂಕಷ್ಟ ಮತ್ತಿತರ ಸಾಮಾನ್ಯ ಮನುಷ್ಕರು ಎದುರಿಸುವ ಸಾಮಾನ್ಯ ಸಮಸ್ಕೆಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎಂದು ಸ್ಪಷ್ಣಪಡಿಸಿದರು ಜಮ್ನು ಕಾಶ್ವೀರದ ಜಮ್ನು ವಲಯದ ಕತುವಾ ಜಿಲ್ಲೆಯ ಹಿರಾ ನಗರ್ದಲ್ಲಿ ಪ್ರಧಾನಮಂತ್ರಿ ಕಾರ್ಯಾಲಯದ ಸಚಿವ ಜಿತೇಂದ್ರ ಸಿಂಗ್ ದೂರದರ್ಶನದ ಉಚಿತ ಸೆಟ್ ಅಪ್ ಬಾಕ್ಸೆಗಳನ್ನು ವಿತರಿಸಿದರು

ಈ ನಡೆ ಕಾರಿಡಾರ್ ಕುರಿತ ಭಾರತದ ಬದ್ದತೆಯನ್ನು ತೋರಿಸುತ್ತದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ಮೂಲಗಳು ತಿಳಿಸಿವೆ ಕರ್ತಾರ್ ಪುರ್ ಕಾರಿಡಾರ್ ಯೋಜನೆ ಸಂಬಂಧ ಪಾಕಿಸ್ತಾನ ನೇಮಿಸಿರುವ ಸಮಿತಿಯಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿ ಇರುವ ಬಗ್ಗೆ ಭಾರತ ಕಳವಳ ವ್ಯಕ್ಷಪಡಿಸಿದೆ ಯೋಜನೆಯ ಹಲವು ವಿಷಯಗಳ ಕುರಿತಂತೆ ಪಾಕಿಸ್ತಾನದಿಂದ ಭಾರತ ಸ್ವಷನೆ ಕೋರಿದೆ

ದೇಕ್ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ಪ್ರಸ್ತುತಪಡಿಸುವ ವಾರದ ನೇರ ಫೋನ್ ಇನ್ ಕಾರ್ಯಕ್ರಮ ಪಬ್ಲಿಕ್ ಸ್ಪೀಕ್ ನಲ್ಲಿ ನಾಳೆ ಡಿಜಿಟಲ್ ಆರ್ಥಿಕತೆ ಹಾಗೂ ಸೈಬರ್ ಸುರಕ್ಷತೆ ಕುರಿತ ಚರ್ಚೆ ನಡೆಯಲಿದೆ ಈ ಕಾರ್ಯಕ್ರಮ ಎಫ್ ಎಂ

ಶೋತೃಗಳು ನಮ್ಮ ಸ್ವುಡಿಯೋದಲ್ಲಿರುವ ತಜ್ಞರಿಗೆ ಉಚಿತ ದೂರವಾಣಿ ಕರೆಯ ಮೂಲಕ ಪ್ರಶ್ನೆಗಳನ್ನು ಕೇಳ ಬಹುದು

ಈ ಕಾರ್ಯಕ್ರಮ ದೂರದರ್ಶನದ ಡಿ ಟಿ ಎಚ್ ವಾಹಿನಿಯಲ್ಲೂ ಮೂಡಿಬರಲಿದೆ

ಈ ದುರಂತವನ್ನು ನಿಯಂತ್ರಿಸಲು ತುರ್ತು ಕ್ರಮ ಅಗತ್ತವಾಗಿದೆ ಎಂದು ವಿಶ್ವಸಂಸ್ವೆಯ ಮುಖ್ಯಸ್ವ ಅಂಟೋನಿಯೋ ಗುಟಿರೆಸ್ ಹೇಳಿದ್ದಾರೆ

ವಿಜ್ಞಾನಿಗಳು ಅಂದಾಜು ಮಾಡಿದ ಪ್ರಮಾಣಕ್ಕಿಂತಲೂ ತೀವ್ರಗತಿಯಲ್ಲಿ ಪರಿಣಾಮಗಳು ಉಂಟಾಗುತ್ತಿವೆ ಎಂದು ಕಳವಳ ವ್ಲಕ್ತಪಡಿಸಿದರು ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ಹವಾಮಾನ ಬದಲಾವಣೆ ಕುರಿತ ಶೃಂಗಸಭೆಗೆ ಕಾರ್ಯಸೂಚಿ ಸಿದ್ದಪಡಿಸುವ ಸಂಬಂಧ ಅಬುದಾಬಿಯಲ್ಲಿ ಈ ಸಭೆ ಆಯೋಜಿಸಲಾಗಿದೆ

ಟಾಸ್ ಗೆದ್ದು ಬ್ಲಾಟಿಂಗ್ ಆಯ್ದು ಕೊಂಡ ಇಂಗ್ಲೆಂಡ್ ಗೆ ಆರಂಭಿಕ ಆಟಗಾರರಾದ ಜಾನೀ ದೇರ್ ಸ್ಲೋವ್ ಹಾಗೂ ಜಾನ್ಸನ್ ರಾಯ್ ಉತ್ತಮ ಅಡಿಪಾಯ ಹಾಕಿದರು

ಈಯಾನ್ ಮಾರ್ಗನ್ ವಿಕೆಟ್ ಪಡೆಯುವಲ್ಲಿಯೂ ಶಮಿ ಯಶಸ್ವಿಯಾದರು

ರಿಶಬ್ ಪಂತ್ ವಿಜಯಶಂಕರ್ ಅವರ ಬದಲಿಗೆ ತಂಡದಲ್ಲಿ ಸ್ಟಾನ ಪಡೆದಿದ್ದಾರೆ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿದರೆ

ಈ ಮುನ್ನಾ ರವಿದೀಕ್ಷಿತ್ ಹಾಗೂ ವೇಲಾ ಸೆಂಥಿಲ್ ಕುಮಾರ್ ಈ ಸಾಧನೆ ಮಾಡಿದ್ದರು